ಜಮ್ಮ ವಲಯದಲ್ಲಿ ಶಿಕ್ಷಣ ಸಂಸ್ಥೆಗಳು ವಾಣಿಜ್ಯ ಮುಗ್ಗಟ್ಟುಗಳು ಸಹಜ ಸ್ವಿತಿ ಕಾಶ್ಮೀರ ಕಣಿವೆಯ ಹಲವು ಶಾಲೆಗಳು ಪುನರಾರಂಭ

ದೊಡ್ಡ ಪ್ರಮಾಣದ ಬ್ಯಾಂಕೇತರ ಆಸ್ತಿ ಗುಣಮಟ್ಟ ಪರಾಮರ್ಶೆ ಸದ್ಯಕ್ಷೆ ಇಲ್ಲ ಎಂದು ರಿಸರ್ವ್ ಬ್ಯಾಂಕ್ ಹೇಳಕೆ

ಸ್ವೀಜರ್ಲ್ಲಾಂಡ್ನಲ್ಲಿ ನಡೆಯುತ್ತಿರುವ ವಿಶ್ವ ಬ್ಲಾಡ್ನಿಂಟನ್ ಚಾಂಪಿಯನ್ ಶಿಪ್ ಪಂದ್ಲಾವಳಿಯಲ್ಲಿ ಭಾರತದ ಸಾಯಿ ಪ್ರಣೀತ್ ಮತ್ತು ಹೆಚ್

ಪ್ರಣಾಯ್ ಮುನ್ನಡೆ

ಜಮ್ನ ವಲಯದ ರಾಮ್ಬಾನ್ ಜಿಲ್ಲೆಯ ಬನಿಹಾಲ್ನಲ್ಲಿ ಹೊರತುಪಡಿಸಿ ಎಲ್ಲಾ ಶಾಲೆಗಳು ಪುನಾರಂಭಗೊಂಡಿವೆ ಎಂದು ಜಿಲ್ಲಾಡಳತ ತಿಳಿಸಿದೆ ಗಡಿಭಾಗದ ಹೊಂಚ್ನಲ್ಲಿ ಪ್ರೌಢಶಾಲಾ ತರಗತಿಗಳು ಸಾಮಾನ್ಗವಾಗಿ ಕಾರ್ಯನಿರ್ವಹಿಸಿದವು ಅಲ್ಲದೇ ವ್ಯಾಪಾರ ಎಂದಿನಂತೆ ನಡೆಯಿತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಈ ಮಧ್ಯೆ ಜಮ್ನು ವಲಯದಲ್ಲಿ ನಿಲ್ಲಿಸಲಾಗಿದ್ದ ಮೊಬ್ಲೆಲ್ ಸೇವೆ ಹಾಗೂ ಇತರ ದೂರ ಸಂಪರ್ಕ ಸೇವೆಗಳು ಸ್ವಲ್ಪಮಟ್ಲಗೆ ಸುಧಾರಣೆ ಕಂಡುಬಂದವು ಕೆಲವೆಡೆ ತಾಂತ್ರಿಕ ದೋಷದಿಂದಾಗಿ ಇನ್ನೂ ಈ ಸೌಲಭ್ಯಗಳು ಕಾರ್ಯಾರಂಭ ಮಾಡಿಲ್ಲ ಎಂದು ವಿಭಾಗಾಧಿಕಾರಿ ಸಂಜೀವ್ ವರ್ಮ ಸ್ಪಷ್ಟನೆ ನೀಡಿದ್ದಾರೆ ಇನ್ನೂ ಕೆಲವು ದಿನಗಳಲ್ಲಿ ಎಲ್ಲಾ ಸೇವೆಗಳನ್ನು ಗ್ರಾಹಕರಿಗೆ ಒದಗಿಸಲು ಸಂಬಂಧಪಟ್ಟ ಸಚಿವಾಲಯಗಳು ಕಾರ್ಯ ಶ್ರವೃತ್ತವಾಗಿವೆ ಎಂದು ಅವರು ತಿಳಿಸಿದರು ಜಮ್ನ ವಲಯದ ಐಜಿಪಿ ಮುಖೇಶ್ ಸಿಂಗ್ ಸಾರ್ವಜನಿಕರಲ್ಲಿ ಮನವಿ ಮಾಡಿ ವದಂತಿಗಳಿಗೆ ಕಿವಿಗೊಡಬೇಡಿ ರಾಜ್ಯ ಸರ್ಕಾರ ಮರುಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳುತ್ತಿದೆ

ಕಣಿವೆ ಪ್ರದೇಶದಲ್ಲಿ ಶಾಲಾ ತರಗತಿಗಳು ಪುನರಾರಂಭಗೊಂಡಿದ್ದು ಮೊಬ್ಲೆಲ್ ಸೇವೆ ಹಾಗೂ ಇತರ ಸೇವೆಗಳು ಸಹ ಕಾರ್ಯಾರಂಭ ಮಾಡುತ್ತಿವೆ ಎಂದು ರಾಜ್ಯ ಸರ್ಕಾರದ ವಕ್ತಾರ ಕನ್ಲಾಲ್ ತಿಳಿಸಿದ್ದಾರೆ ಶ್ರೀನಗರದಲ್ಲಿ ಸ್ಥಿರ ದೂರವಾಣಿ ಸೇವೆ ಕಾರ್ಯಾರಂಭ ಮಾಡುತ್ತಿವೆ ಎಂದು ತಿಳಿಸಿದ ಅವರು ಇನ್ನೂ ಕೆಲವು ಪ್ರದೇಶಗಳಲ್ಲಿ ಕಾರ್ಯಾರಂಭ ಮಾಡಲು ತಾಂತ್ರಿಕ ಸಿಬ್ಲಂದಿ ಮುಂದಾಗಿದ್ದಾರೆ ಎಂದು ಅವರು ಹೇಳಿದರು ಕೆಲವು ಶ್ರಮುಖ ನಷ್ಷ ಅನುಭವಿಸುತ್ತಿರುವ ಬ್ಲಾಂಕ್ಗಳ ಆಸ್ತಿ ಗುಣಮಟ್ಟ ಪರಾಮರ್ಶೆ ನಡೆಸುವ ಆದೇಶವನ್ನು ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ಗೌರ್ನರ್ ಶಕ್ತಿಕಾಂತ ದಾಸ್ ಹೇಳಿದ್ದಾರೆ ಮುಂಬೈನ ರಾಷ್ಷೀಯ ಬ್ಲಾಂಕಿಂಗ್ ಸಮಾವೇಶದಲ್ಲಿ ಮಾತನಾಡುತ್ತಿದ್ದ ಅವರು ಬೃಹತ್ ಬ್ಯಾಂಕೇತರ ಹಣಕಾಸು ಕಂಪನಿ ಎನ್ಬಿಎಫ್ಸಿಗಳ ಆಸ್ತಿ ಗುಣಮಟ್ಲ ಪರಾಮರ್ಶೆಯನ್ನು ಸದ್ಯಕ್ಷೆ ನಡೆಸುವುದಿಲ್ಲ ಎಂದು ಪುನರುಚ್ಲರಿಸಿದರು

ಆದರೆ ಪ್ರಸಕ್ತ ಸಾಲಿನಲ್ಲಿ ಅಂತಹ ಯೋಜನೆಗಳನ್ನು ಆರ್ಬಿಐ ಹೊಂದಿಲ್ಲ

ಮುಂಬೈನಲ್ಲಿಂದು ಫಿಕ್ಕಿ ಸಂಸ್ಥೆ ಆಯೋಜಿಸಿದ್ದ ಸಮಾರಂಭ ಹಾಗೂ ಬ್ಲಾಂಕ್ಗಳ ವಾರ್ಷಿಕ ಸಮ್ನೇಳನದಲ್ಲಿ ಮಾತನಾಡಿದ ಅವರು ನೂತನ ಪದ್ದತಿ ಜಾರಿಗೆ ತರಲು ಆರ್ಬಿಐ ಬದ್ದವಾಗಿದೆ ಎಂದು ಅವರು ಸ್ವಪ್ಪಡಿಸಿದರು ತ್ವರಿತವಾಗಿ ಹಣ ವರ್ಗಾವಣೆ ಬಗ್ಗೆ ಸ್ವೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಗ್ರಾಹಕರ ಅನುಕೂಲಕ್ಷಾಗಿ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದೆ ಎಂದು ಹೇಳದರು ರಿಮೋದರದಲ್ಲಿಯೇ ಶೇವಣಿ ಹಾಗೂ ಗ್ಬಹಸಾಲವನ್ನು ಎಸ್ಬಿಐ ಗ್ರಾಹಕರಿಂದ ಪಡೆಯಲಾಗುತ್ತಿದೆ

ಅಕ್ರಮ ಪಣ ರವಾನೆ ಪ್ರಕರಣ ಕುರಿತಂತೆ ಕಾಂಗ್ರೆಸ್ ಹಿರಿಯ ಮುಖಂಡ ಹಾಗೂ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಮ್ ಅವರಿಗೆ ಜಾರಿ ನಿರ್ದೇಶನಾಲಯ ನೋಟೀಸ್ ಜಾರಿ ಮಾಡಿದೆ ಏರ್ ಇಂಡಿಯಾ ಸಂಸ್ನೆಯ ಬಹುಕೋಟ ಹಗರಣ ಹಾಗೂ ಅವ್ಲವಹಾರ ಕುರಿತಂತೆ ಅಂತಾರಾಷ್ಷೀಯ ವಿಮಾನಗಳ ಸ್ಥಳ ನಿಗದಿಯಲ್ಲಿ ಕುರಿತಂತೆ ನಡೆದಿರುವ ಅಕ್ರಮ ಬಗ್ಗೆಯೂ ಜಾರಿ ನಿರ್ದೇಶನಾಲಯ ತನಿಖೆ ನಡೆಸುತ್ತಿದೆ ಯುಪಿಎ ಅಧಿಕಾರಾವಧಿಯಲ್ಲಿ ಚಿದಂಬರಮ್ ಅವರು ಹಣಕಾಸು ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದರು ಆ ಅವಧಿಯಲ್ಲಿ ನಡೆದಿರುವ ಅವ್ವವಹಾರ ಕುರಿತಂತೆ ಜಾರಿ ನಿರ್ದೇತನಾಲಯ ತನಿಖೆ ಕೈಗೆತ್ತಿಕೊಂಡಿತ್ತು

ವೆಂಕಯ್ಜನಾಯ್ಡ ಅವರು ಲಿತುವೆನಿಯಾದ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡಿದರಲ್ಲದೆ ಅಲ್ಲಿನ ಸಂಸದರೊಂದಿಗೆ ಮಾಹಿತಿ ವಿನಿಮಯ ಮಾಡಿಕೊಂಡರು

ವೆಂಕಯ್ನಾಯ್ಡು ಹಾಗೂ ಉನ್ನತಮಟ್ಟದ ನಿಯೋಗವನ್ನು ಸಭಾಧ್ಯಕ್ಷ ವಿಕ್ಟೋರಸ್ ಪ್ರಾಂಕ್ ಐಟಿಸ್ ಅವರನ್ನು ಬರಮಾಡಿಕೊಂಡರು ಭಾರತದ ಸಂಸತ್ತಿನ ವ್ಯವಸ್ಥೆ ಕುರಿತಂತೆ ಅವರಿಗೆ ಉಪರಾಷ್ಟಪತಿ ಅವರು ಮನವರಿಕೆ ಮಾಡಿಕೊಟ್ಲರು ಎಂದು ವಕ್ತಾರರು ತಿಳಿಸಿದ್ದಾರೆ ಲಿತುವೆನಿಯಾದ ಪ್ರಧಾನಮಂತ್ರಿ ಸೌಲಿಯಸ್ ಸ್ತೇರ್ನಿಲೀಸ್ ಉಪರಾಷ್ಷಪತಿ ಎಂ ವೆಂಕಯ್ಲನಾಯ್ಲು ಅವರನ್ನು ಭೇಟ ಮಾಡಿ ಮಾತುಕತೆ ನಡೆಸಿದರು ನಂತರ ಲಿತುವೆನಿಯಾದ ಸ್ನಾತಂತ್ರ್ಯ ಹೋರಾಟಗಾರರ ಸ್ನಾರಕಕ್ಕೆ ಉಪರಾಪ್ಲಪತಿ ಅವರು ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದರು

ವಿದೇಶಾಂಗ ವ್ಯವಹಾರಗಳ ಆರ್ಥಿಕ ಸಂಬಂಧಗಳ ಕಾರ್ಯದರ್ಶಿ ಟಿ

ತಿರುಮೂರ್ತಿ ದೆಹಲಿಯಲ್ಲಿ ಮಾಧ್ಯಮಗಳಿಗೆ ಈ ವಿಷಯ ತಿಳಿಸಿದ್ದು

ಈ ಸಂದರ್ಭದಲ್ಲಿ ಅಬುದಾಬಿಯ ರಾಜ ಶೇಖ್ ಮೊಹಮದ್ ಬಿನ್ ಜಯಾದ್ ಅಲ್ ನಯಾನ್ ಅವರೊಂದಿಗೆ ನಿಯೋಗಮಟ್ಟದ ಮಾತುಕತೆ ನಡೆಸಲಿದ್ದು ಆ ದೇಶದ ಅತ್ಯುನ್ನತ ನಾಗರಿಕ ಸನ್ನಾನವಾದ ಅರ್ಡರ್ ಆಫ್ ಜಯಾದ್ ಸ್ತೀಕರಿಸಲಿದ್ದಾರೆ ಎಂದು ತಿಳಿಸಿದರು

ಭಾರತ ಮತ್ತು ಬೆಹ್ರೇನ್ ನಡುವೆ ಮೊದಲ ಪ್ರಧಾನಮಂತ್ರಿಗಳ ಮಟ್ಲದ ಮಾತುಕತೆ ನಡೆಸಲಿದ್ದಾರೆ

ಹೊಸ ತೆರಿಗೆ ನೀತಿ ಕಾನೂನು ಕುರಿತಂತೆ ಕೇಂದ್ರ ಸರ್ಕಾರ ನೇಮಕ ಮಾಡಿದ್ದ ಕಾರ್ಯಪಡೆ ತನ್ನ ವರದಿಯನ್ನು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲಿಸಿತು

ಒಳಚರಂಡಿ ದುರಸ್ತಿ ಕಾರ್ಯದಲ್ಲಿ ಮಾನವ ಬಳಕೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸುವ ಕಾನೂನನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಸಾಮಾಜಿಕ ನ್ನಾಯ ಮತ್ತು ಸಬಲೀಕರಣ ಖಾತೆ ಸಚಿವ ಡಾ ತಾವರ್ಚಂದ್ ಗೆಹಲೋಟ್ ಹೇಳಿದ್ದಾರೆ

ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದರು ಒಳಚರಂಡಿ ದುರಸ್ತಿ ಕಾರ್ಯದಲ್ಲಿ ಮಾನವ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿ ಯಂತ್ರಗಳ ಮೂಲಕ ದುರಸ್ತಿಗೊಳಿಸುವ ಯೋಜನೆಗೆ ಹೆಚ್ಚಿನ ಆದ್ಲತೆ ನೀಡಲಾಗುವುದು ಎಂದರು ಒಳಚರಂಡಿ ಟ್ಯಾಂಕ್ಗಳನ್ನು ಆಧುನಿಕ ಯಂತ್ರಗಳ ಮೂಲಕ ಶುಚಿತ್ವಗೊಳಿಸುವ ನೂತನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳಲು ಕೇಂದ್ರ ನಗರಾಭಿವೃದ್ದಿ ಸಚಿವಾಲಯ ಮುಂದಾಗಿದೆ ಈ ಕುರಿತಂತೆ ಜಾಗ್ಯತಿ ಮೂಡಿಸಲಾಗುತ್ತಿದೆ ಎಂದು ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರ್ದಿಪ್ ಸಿಂಗ್ಪುರಿ ಹೇಳದ್ದಾರೆ ಕೇಂದ್ರ ನಗರಾಭಿವೃದ್ದಿ ಕಾರ್ಯದರ್ಶಿ ದುರ್ಗಾತಂಕರ್ ಮಿಶ್ರು ಮಾತನಾಡಿ ಒಳಚರಂಡಿ ಟ್ಲಾಂಕ್ಗಳ ದುರಸ್ತಿಗಾಗಿ ಪ್ರತ್ನೇಕ ವಿಭಾಗವನ್ನು ತೆರೆಯಲಾಗುವುದು ಎಂದು

ಭಾರತ ನೇಪಾಳ ನಡುವೆ ಉನ್ನತ ಮಟ್ಲದ ಮಾತುಕತೆ ಹಾಗೂ ದ್ವಿಪಕ್ಷೀಯ ಬಾಂಧವ್ಲ ಕುರಿತು ಸಮಾಲೋಚನೆಗಳು ನಡೆಯುತ್ತಿವೆ ಎಂದು ನೇಪಾಳದ ವಿದೇಶಾಂಗ ಸಚಿವ ಪ್ರದೀಪ್ ಕುಮಾರ್ ಗೈವಾಲಿ ಅವರು ಕಕ್ಕಂಡುವಿನಲ್ಲಿ ಹೇಳಿದ್ದಾರೆ